ಇಂದು ಬೆಳಿಗ್ಗೆ ಓಪನ್ ಸ್ವೀಟ್ ಉತ್ಸವ ಆರಂಭವಾಯಿತು ಯುವ ದಸರಾ ನಡೆಯುತ್ತಿರುವ ಮಹಾರಾಜ ಕಾಲೇಜು ಮೈದಾನ ಸಮೀಪದ ಬುಲ್ವಾರ್ಡ್ನಲ್ಲಿ ನಡೆದಿರುವ ಉತ್ಸವದಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಆಧುನಿಕ ನೃತ್ಯ ಜಾನಪದ ನೃತ್ಯ ವಿವಿಧ ರಾಜ್ಯಗಳ ವಾದ್ಯ ವೃಂದಗಳು ಯಕ್ಷಗಾನ ಮತ್ತು ಕಾರ್ಟೂನ್ ಪಾತ್ರಧಾರಿಗಳು ವೀಕ್ಷಕರನ್ನು ರಂಜಿಸುತ್ತಿದ್ದಾರೆ ಬೆಂಗಳೂರು ಮತ್ತು ಮೈಸೂರಿನ ಹಲವು ಆಹಾರ ತಯಾರಕರ ಸಂಚಾರಿ ಹೋಟೆಲ್ಗಳು ಭಾಗವಹಿಸಿವೆ

ಆಕಾಶದಲ್ಲಿ ಈ ಸಿಬ್ಬಂದಿ ಪ್ರದರ್ತಿಸುವ ಚಮತ್ಕಾರ ವೀಕ್ಷಣೆಗೆ ಇಂದೂ ಕೂಡ ಜನಸಾಗರವೇ ಪರಿದು ಬಂದಿತ್ತು ರೈತ ದಸರಾ ಅಂಗವಾಗಿ ಇಂದು ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತಿವೆ ಗೊಬ್ಬರದ ಮೂಟೆ ಹೊತ್ತು ಓಟ ಕಲ್ಲಿನ ಭಾರಿ ಗುಂಡುಗಳನ್ನು ಎತ್ತುವುದು ಮೊದಲಾದ ಕ್ರೀಡೆಗಳು ಜನರನ್ನು ರಂಜಿಸುತ್ತಿವೆ

ಲಲಿತ್ ಮಹಲ್ ಹೆಲಿಪ್ಟಾಡ್ನಿಂದ ಮೈಸೂರು ನಗರ ವೀಕ್ಷಣೆಯ ಹೆಲಿರೈಡ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಲಾಯಿತು

ಪ್ರವಾಸಿಗರಿಗೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಡುವ ಉದ್ದೇತದಿಂದ ಇಂದು ಟಾಂಗಾ ಸವಾರಿ ಆಯೋಜಿಸಲಾಗಿತ್ತು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಶ್ರವಾಸೋದ್ಧಮ ಸಚಿವ ಸಾ

ಇತಿಹಾಸ ಮತ್ತು ಮರಾತತ್ವ ತಜ್ಜರಾದ ಡಾ ಎನ್

ರಂಗರಾಜು ಹಾಗೂ ಈಚನೂರು ಕುಮಾರ್ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಟ್ಲರು ಮೈಸೂರು ಸೀಮೆಯ ಪಾರಂಪರಿಕ ಉಡುಪು ಧರಿಸಿದ ದಂಪತಿಗಳು ಟಾಂಗಾ ಸವಾರಿಯಲ್ಲಿ ಭಾಗವಹಿಸಿದ್ದು ಆಕರ್ಷಕವಾಗಿತ್ತು ದಸರಾ ಮಹೋತ್ಸವ ವೀಕ್ಷಣೆಗೆ ಮೈಸೂರಿಗೆ ಪ್ರವಾಸಿಗರ ಆಗಮನ ಹೆಚ್ಚಾಗಿದೆ ಎಂದು ನಮ್ಮ ಮೈಸೂರು ಪ್ರತಿನಿಧಿ ನಂಜುಂಡಸ್ವಾಮಿ ವರದಿ ಮಾಡಿದ್ದಾರೆ ದಸರಾ ಪಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸಲು ಬೆಂಗಳೂರಿನಿಂದ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿಶೇಷ ಬಸ್ ಸೌಕರ್ಯವನ್ನು ಕಲ್ಪಿಸಿದೆ

ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿರುವ ಪರಿಸ್ಥಿತಿಗೆ ಸಮಿತ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಆಪಾದಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಸಚಿವರು ಪ್ರವಾಸಕ್ಕೆ ಹೋಗುತ್ತಿಲ್ಲ ಪರಿಹಾರ ಕಾರ್ಯಗಳತ್ತ ಗಮನ ಪರಿಸುತ್ತಿಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡುವಲ್ಲಿ ನಿರತರಾಗಿದ್ದಾರೆ ಅಭಿವೃದ್ಧಿ ಕಾರ್ಯತ್ರಮಗಳ ಸ್ಪಪ್ಪ ಚಿತ್ರಣವಿಲ್ಲ

ವಿಧಾನಸೌಧದ ಮುಂದೆ ಮೈತ್ರಿ ಸರ್ಕಾರ ರಚನೆಗೆ ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕರಿಸಿದಾಗ ಮಹಾಮ್ಕೆತ್ರಿಕೂಟದ ಶಕ್ತಿ ಪ್ರದರ್ಶನ ನಡೆದಿತ್ತು ಆದರೆ ಈಗ ಬಿಎಸ್ಪಿ ಶಾಸಕ ಎನ್ ಮಹೇತ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಮೈತ್ರಿಕೂಟಕ್ಕೆ ಹಿನ್ನಡೆಯಾಗಿದೆ

ರಾಹುಲ್ ಗಾಂಧಿ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಮಾತ್ರ ಎಚ್ಎಎಲ್ ಸಿಬ್ಬಂದಿಯೊಂದಿಗೆ ಸಭೆ ನಡೆಸುವ ಅಧಿಕಾರ ಅವರಿಗಿಲ್ಲ ಸರ್ಕಾರಿ ಕಟ್ಟಡಗಳು ಮತ್ತು ಸ್ಥಾರಕಗಳ ಎದುರು ಸಭೆ ನಡೆಸುವುದನ್ನು ಹಿಂದಿನ ಸರ್ಕಾರ ನಿಷೇಧಿಸಿತ್ತು ಆದರೂ ರಾಹುಲ್ ಗಾಂಧಿ ಗೊಂದಲ ಸೃಷ್ಟಿ ಮಾಡಲು ಸರ್ಕಾರಿ ಕಚೇರಿಗಳ ಸಮೀಪ ಅನಧಿಕೃತ ಸಭೆ ನಡೆಸುತ್ತಿದ್ದಾರೆ ಎಂದು ಶೋಭಾ ಕರಂದ್ಲಾಜೆ ದೂರಿದರು ಈ ಮಧ್ಯೆ ಬೆಂಗಳೂರಿನಲ್ಲಿಂದು ವಿಧಾನಸಭೆ ಮತ್ತು ಲೋಕಸಭೆ ಉಪಚುನಾವಣೆ ಸಂಬಂಧ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸಚಿವರ ಸಭೆ ನಡೆಯಿತು

ಪರಮೇಶ್ವರ್ ಪಾಲ್ಗೊಂಡಿದ್ದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಕೆ

ವೇಣುಗೋಪಾಲ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾದ ದಿನೇತ್ ಗುಂಡೂರಾವ್ ಹಾಗೂ ಸಚಿವ ಡಿ

ಶಿವಕುಮಾರ್ ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯದಲ್ಲಿಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ಕುರಿತಂತೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು

ದಾವಣಗೆರೆಯಲ್ಲಿಂದು ದಸರಾ ಪಬ್ದದ ಅಂಗವಾಗಿ ಒಂದೂ ಜಾಗರಣಾ ವೇದಿಕೆ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾವತಿಯಿಂದ ಬೈಕ್ ರ್ಕಾಲಿ ನಡೆಯಿತು

ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ರ್ಖಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು